ಎಸ್ ಯಡಿಯೂರಪ್ಪ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಕೆಂಗಲ್ ಪನುಮಂತಯ್ಲನವರ ಬದುಕು ಆಶಯಗಳು ನಮಗೆಲ್ಲರಿಗೂ ಆದರ್ಶಪ್ರಾಯವಾಗದೇಕು ಅವರು ರಾಜಕೀಯ ಹಸ್ತಕ್ಷೇಪವಿಲ್ಲದ ದಕ್ಷ ಆಡಳಿತ ನೀಡಿ ರಾಜ್ಯದ ಏಳ್ಗೆಗೆ ಕಾರಣೀಭೂತರಾದವರು ದೇಶದಲ್ಲೇ ಅತ್ಯಂತ ಭವ್ದ ಕಟ್ಟಡವೆಂಬ ಖ್ಯಾತಿಯ ವಿಧಾನಸೌಧ ಕೆಂಗಲ್ ಪನುಮಂತಯ್ಲನವರ ಕನಸಿನ ಕೂಸು ಅವರ ಜನ್ನ ದಿನದಂದು ಕನ್ನಡ ನಾಡಿಗೆ ಕೆಂಗಲ್ ಪನುಮಂತಯ್ಲನವರು ನೀಡಿದ ಅಮೂಲ್ಯ ಸೇವೆಯನ್ನು ಸ್ನರಿಸೋಣ ಎಂದರುಉಪಮುಖ್ಯಮಂತ್ರಿ ಡಾ

ಎನ್ ಅಶ್ವಥ್ ನಾರಾಯಣ ಕಂದಾಯ ಸಚಿವ ಆರ್ ಅಶೋಕ್ ಉಪಸ್ಥಿತರಿದ್ದರು

ಎಸ್ ಯಡಿಯೂರಪ್ಪ ವಿವಿಧ ಇಲಾಖೆಗಳ ಅಧಿಕಾರಿಗಳೊಡನೆ ಆಯವ್ಯ ಪೂರ್ವಭಾವಿ ಸಭೆಗಳನ್ನು ನಡೆಸುತ್ತಿದ್ದಾರೆ ಇಂದು ಅವರು ವಾಣಿಜ್ಯ ಸಾರಿಗೆ ಅಬಕಾರಿ ಭೂ ಮಾರುಕಟ್ಟೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಾರ್ವಜನಿಕ ಉದ್ದಿಮೆ ಜವಳಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪ್ರತಿನಿಧಿಗಳೊಡನೆ ಸಭೆ ನಡೆಸಿ ಆಯವ್ಯಯ ಕುರಿತು ಚರ್ಚಿಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ ಇನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಬೃಪತ್ ಬಂಡವಾಳ ಹೂಡಿಕೆ ಪ್ರಸ್ತಾವಗಳನ್ನು ಪರಿತೀಲಿಸಿ ವಿಶೇಷ ರಿಯಾಯಿತಿ ಮತ್ತು ಉತ್ತೇಜನ ಮಂಜೂರು ಮಾಡುವ ಕುರಿತಂತೆ ಮುಖ್ಯಮಂತ್ರಿ ಇಂದು ಸಂಜೆ ಸಚಿವ ಸಂಪುಟ ಉಪಸಮಿತಿ ಸಭೆಯನ್ನೂ ನಡೆಸಲಿದ್ದಾರೆ

ನ್ಯಾಯಮೂರ್ತಿ ಅರುಣ್ಮಿಶ್ರ ನೇತೃತ್ವದ ಪೀಠ ಇಂದು ಈ ಕುರಿತ ಎಚಾರಣೆಯನ್ನು ನಡೆಸಿತು ಈ ಕಾಯ್ದೆಯಡಿ ಎಸ್ಸಿ ಎಸ್ಸಿ ಸಮುದಾಯದವರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಎಫ್ಐಆರ್ ದಾಖಲಿಸುವ ಮೊದಲು ಪೂರ್ವಭಾವಿತನಿಖೆ ನಡೆಸಬೇಕಾದ ಅಗತ್ಯವಿಲ್ಲ ಹಾಗೂ ಅದಕ್ಷೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಅನುಮೋದನೆ ಪಡೆಯಬೇಕಾದ ಅಗತ್ತವೂ ಇಲ್ಲ ಎಂದು ನ್ನಾಯಪೀಠ ತಿಳಿಸಿತು ಸಮಾಜದಲ್ಲಿ ನಮ್ಮೊಂದಿಗೆ ಜೀವಿಸುವ ಪ್ರತಿಯೊಬ್ಬರನ್ನೂ ಸಮಾನವಾಗಿ ಕಾಣಬೇಕಾಗಿರುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಆ ಮೂಲಕವೇ ಸಹೋದರತೆಯ ಪರಿಕಲ್ಪನೆಗೆ ಒಂದು ಅರ್ಥ ಬರುತ್ತದೆ ಎಂದು ನ್ನಾಯಪೀಠದ ಮತ್ತೊಬ್ಲ ಸದಸ್ನರಾದ ನ್ಯಾಯಮೂರ್ತಿ ರವೀಂದ್ರ ಭೆಟ್ ಹೇಳಿದರು ಎಸ್ಸಿ ಎಸ್ಸಿ ಕಾಯ್ದೆಯಡಿ ಮೇಲ್ನೋಟಕ್ಕೆ ಯಾವುದೇ ದೋಷ ಕಂಡು ಬರದೇ ಇರುವ ಪ್ರಕರಣದಲ್ಲಿ ಎಫ್ಐಆರ್ಅನ್ನು ನ್ನಾಯಾಲಯ ರದ್ಗುಪಡಿಸಬಹುದಾಗಿದೆ ಮತ್ತು ನಿರೀಕ್ಷಣಾ ಜಾಮೀನು ನೀಡುವ ಅವಕಾಶ ಉದಾರವಾಗಿ ಬಳಕೆಯಾದಲ್ಲಿ ಇಂತಹ ಮಹತ್ವದ ಕಾಯ್ದೆಯೊಂದನ್ನು ರೂಪಿಸಿರುವ ಸಂಸತ್ತಿನ ಉದ್ದೇಶವೇ ವಿಫಲವಾಗುತ್ತದೆ ಎಂದು ಅವರು ವಿವರಿಸಿದರು

ನೀರಿನ ನಿರ್ವಹಣೆ ಸರಿಯಾಗಿಲ್ಲದ ಕಾರಣ ಸಾರ್ವಜನಿರಿಗೆ ಶುದ್ದ ಕುಡಿಯುವ ನೀರು ಪೂರ್ಟಕೆ ಮಾಡಲಾಗುತ್ತಿಲ್ಲ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳ ಹೇಳದ್ದಾರೆ

ಅವು ನಾಶವಾಗುತ್ತಿವೆ ಜಲಾನಯನ ಕಾಮಗಾರಿಗಳನ್ನು ವ್ಯವಸ್ತತವಾಗಿ ಕೈಗೊಳ್ಳಲು ಕ್ರಮ ತೆಗೆದುಕೊಳ್ಳದೇಕಾಗಿದೆ ಎಂದರು ಪ್ರತಿ ಜಿಲ್ಲೆಗೊಂದು ಮಾದರಿ ಗ್ರಾಮವನ್ನು ಆಯ್ಕೆ ಮಾಡಿ ಮಳೆ ನೀರು ಕೊಯ್ಲು ಅಳವಡಿಕೆ ಮತ್ತು ಬಯಲು ಬಹಿರ್ದೆಷೆ ಮುಕ್ತ ಮಾಡುವಂತೆ ಜನಜಾಗೃತಿ ಮೂಡಿಸಬೇಕು ಎಂದರು

ರಾಜ್ಯದ ಯೋಜನೆಗಳಿಗೆ ಶೇ

ರಾಜ್ಯ ಇದರ ಸದುಪಯೋಗ ಪಡೆಯಬೇಕು ಎಂದು ತಿಳಿಸಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಶಾಲೆ ಆರಂಭದ ಮೊದಲ ದಿನದಂದೇ ವಿದ್ಯಾರ್ಥಿಗಳಿಗೆ ಸಮವಸ್ತ ಹಾಗೂ ಪಠ್ಯಪುಸ್ತಕ ವಿತರಿಸಲಾಗುವುದರಿಂದ ಪಠ್ಯದಿಂದ ಟಿಪ್ಪು ವಿಷಯ ಕೈಬಿಡುವ ವಿಚಾರವನ್ನು ಈ ತೈಕ್ಷಣಿಕ ವರ್ಷ ಅನುಷ್ಠಾನಕ್ಕೆ ತರಲು ಸಾಧ್ಯವಿಲ್ಲ ಟಿಪ್ಪು ವಿಷಯ ಪಕ್ಷದಿಂದ ಕೈಬಿಡುವ ಕುರಿತು ವಿಸ್ತತ ಚರ್ಚೆ ಆಗಬೇಕಿದೆ ಈ ಸಂಬಂಧ ಇನ್ನೊಂದು ಸಮಿತಿ ನಡೆಸಿ ಚರ್ಚಿಸಲಾಗುವುದು ಎಂದರು